ದೇಶದಲ್ಲಿ ಜನರ ಸಬಲೀಕರಣಕ್ಕೆ ಮತ್ತು ಉದ್ಲೋಗಾವಕಾಶ ಸ್ಪಷ್ಟಿಯಲ್ಲಿ ಸಣ್ಣ

ಸಂಪುಟ ಸಭೆಯ ನಂತರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಈ ವಿಷಯ ತಿಳಿಸಿ ಈಶಾನ್ನ ಮಂಡಳಿ ಪುನಾರಚನೆಗೂ ಸಂಪುಟ ಒಪ್ಪಿಗೆ ನೀಡಿದೆ ಮಂಡಳಿಗೆ ಗೃಪ ಸಚಿವರು ಅಧ್ಯಕ್ಷರಾಗಿ ಈಶಾನ್ಯ ಅಭಿವೃದ್ದಿ ಸಚಿವಾಲಯದ ರಾಜ್ಯ ಸಚಿವರು ಉಪಾಧಕ್ಷರಾಗಿ ಸೇವೆ ಸಲ್ಲಿಸಲು ಸಂಪುಟ ಒಪ್ಪಿಗೆ ನೀಡಿದೆ ಎಂದು ತಿಳಿಸಿದರು

ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಜಲಾಶಯಗಳ ಸುರಕ್ಷತೆಗೆ ಏಕರೂಪ ಸುರಕ್ಷತಾ ನಿಯಮಾವಳಿಗಳನ್ನು ಅಳವಡಿಸಿಕೊಳ್ಳಲು ಈ ಮಸೂದೆ ನೆರವಾಗಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಮಂತ್ರಿಮಂಡಲದ ಸಭೆ ನಡೆಸಿದರು ಸಭೆಯಲ್ಲಿ ಎನ್ಡಿಎ ಸರ್ಕಾರದ ಮಹಾತ್ತಕಾಂಕ್ಲಿ ಯೋಜನೆಗಳು ಮತ್ತು ಕಾರ್ಯಕ್ರಮ ಪ್ರಗತಿಯ ಪರಾಮರ್ಶೆ ನಡೆಸಲಾಯಿತು ಎಂದು ಮೂಲಗಳು ತಿಳಿಸಿವೆ ಸಂಸತ್ ಭವನದಲ್ಲಿ ನಡೆಯಲಿರುವ ಸಭೆಯಲ್ಲಿ ಎಲ್ಲ ಕೇಂದ್ರ ಸಚಿವರು ಪಾಲ್ಗೊಳ್ಳಬೇಕೆಂದು ಸೂಚಿಸಲಾಗಿತ್ತು ಕೃಷಿ ವಲಯದಲ್ಲಿನ ಪರಿಸ್ತಿತಿ ಹಾಗೂ ಅದರ ಸುಧಾರಣೆಗೆ ಕೈಗೊಂಡಿರುವ ಹಲವಾರು ಕ್ರಮಗಳ ಬಗ್ಗೆ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು ಪ್ರಧಾನಮಂತ್ರಿ ಜನೌಷಧಿ ಯೋಜನಾ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನಾ ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಸ್ಪಾರ್ಟ್ಅಪ್ ಪಣಕಾಸು ಯೋಜನೆ ಮುದ್ರಾ ಯೋಜನೆ ಸೇರಿದಂತೆ ಇತರ ಯೋಜನೆಗಳ ಬಗ್ಗೆ ಸಹ ಸಭೆಯಲ್ಲಿ ಪರಾಮರ್ತಿಸಲಾಯಿತು ಏಳು ತಿಂಗಳ ಹಿಂದೆ ಮಂತ್ರಿಮಂಡಲದ ಸಭೆ ನಡೆದಿತ್ತು ದೇಹ ಸದ್ಯಢತೆ ಕಾಯ್ಗುಕೊಳ್ಳಲು ದಿನದಲ್ಲಿ ಸ್ತಲ್ಪ ಸಮಯವನ್ನಾದರು ತೆಗೆದಿರುಸುವಂತೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದೇಶದ ಎಲ್ಲ ನಾಗರಿಕರಿಗೆ ಮನವಿ ಮಾಡಿದ್ದಾರೆ ಅನುಕೂಲವಾಗುವಂತಪ ಯಾವುದೆ ವ್ಲಾಯಾಮ ರೂಢಿಸಿಕೊಳ್ಳುವಂತೆ ಪ್ರಧಾನಮಂತ್ರಿ ಜನತೆಗೆ ಕರೆ ನೀಡಿ ಟ್ವೀಟ್ ಮಾಡಿದ್ದಾರೆ ವ್ಲಾಯಾಮ ಇಲ್ಲವೇ ಯೋಗದಿಂದ ಬದುಕಿನಲ್ಲಿ ಗುಣಾತ್ಕಕ ಬದಲಾವಣೆಯನ್ನು ಕಾಣಬಹುದಾಗಿದೆ ಎಂದು ಅವರು ಹೇಳಿದ್ದಾರೆ ತಮ್ನ ಮುಂಜಾನೆ ವ್ಯಾಯಾಮದ ವಿಡಿಯೋ ಅನ್ನು ಪ್ರಧಾನಮಂತ್ರಿ ಸಾಮಾಜಿಕ ಮಾಧ್ಯಮಗಳಿಗೆ ಇಂದು ಪೋಸ್ತ್ ಮಾಡಿದ್ದಾರೆ ಕ್ರಿಕೆಟ್ ಪಟು ವಿರಾಟ್ ಕೊಹ್ಲಿ ಅವರ ಫಿಟ್ನೆಸ್ ಸವಾಲಿಗೆ ಪ್ರತಿಯಾಗಿ ಪ್ರಧಾನಿಯವರು ತಮ್ನ ದೇಹ ಸದೃಢತೆಯ ವಿಡಿಯೋ ಹಂಚಿಕೊಂಡಿದ್ದಾರೆ ನಾವು ಸದೃಢರಾಗಿದ್ದರೆ ಭಾರತವೂ ಸದೃಢ ಎಂಬ ಆಂದೋಲನದ ಭಾಗವಾಗಿ ಕೊಟ್ಲಿ ಅವರು ಪ್ರಧಾನಮಂತ್ರಿ ನರೇಂದ್ರಮೋದಿ ಎಂ ಎಸ್ ದೋನಿ ಮತ್ತು ಅನುಷ್ನಾ ಶರ್ಮಾ ಅವರಿಗೆ ಫಿಟೈಸ್ ಸವಾಲು ಹಾಕಿದ್ದರು ಯೋಗ ಅಲ್ಲದೆ ಪಂಚಭೂತಗಳಾದ ಭೂಮಿ ನೀರು ಬೆಂಕಿ ಗಾಳಿ ಮತ್ತು ಆಕಾಶದಿಂದ ತಾವು ಸ್ವೂರ್ತಿ ಪಡೆದಿರುವುದಾಗಿ ಶ್ರಧಾನಮಂತ್ರಿ ಹೇಳಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿ ಎಚ್

ದೇಶಕ್ಕೆ ಸೇವೆ ಸಲ್ಲಿಸಲು ತಮ್ನ ಸಾಮರ್ಥ್ನ ಹಾಗೂ ಅಸಾಧಾರಣ ಶಕ್ತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲರಿಗೂ ಸ್ಕೂರ್ತಿ ತುಂಬುತ್ತಿದ್ದಾರೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಯವರ್ಧನ್ ರಾಥೋಡ್ ಹೇಳಿದ್ದಾರೆ ನಾವು ಸದೃಢವಾಗಿದ್ದರೆ ಭಾರತವೂ ಸದೃಢ ಅಭಿಯಾನದಲ್ಲಿ ಪಾಲ್ಗೊಂಡ ಪ್ರಧಾನಮಂತ್ರಿಯವರನ್ನು ಸಚಿವರು ಅಭಿನಂದಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಛತ್ತೀಸ್ಫಡದಲ್ಲಿ ನಾಳೆ ಆಧುನಿಕ ಮತ್ತು ವಿಸ್ತರಿಸಲಾದ ಭಿಲಾಯ್ ಉಕ್ಷು ಸ್ಥಾವರವನ್ನು ದೇಶಕ್ಷ ಸಮರ್ಪಿಸಲಿದ್ದಾರೆ ಆಧುನಿಕ ಉಕ್ಕು ಸ್ಲಾವರವು ಉತ್ಪಾದನೆ ಹೆಚ್ಚಳಕ್ಕೆ ಇಂಧನ ಕ್ಷಮತೆಗೆ ಮತ್ತು ಪರಿಸರ ರಕ್ಷಣೆಗೆ ಅತ್ಯುತ್ತಮ ತಂತ್ರಜ್ಞಾನ ಹೊಂದಿದೆ ಪ್ರಧಾನಮಂತ್ರಿಯವರು ಐಐಟಿ ಭಿಲಾಯ್ನ ಶಾಕ್ತತ ಕ್ಲಾಂಪಸ್ಗೂ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ

ಇಬ್ಲರು ಗಾಯಾಳುಗಳನ್ನು ಇಟಾವಾದ ಏಮ್ನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ

ಸತ್ತವರಲ್ಲಿ ಬಹುತೇಕರು ಕನೌಜ್ ಮಣಿಪುರಿ ಮತ್ತು ಫರೂಕಾಬಾದ್ ಜಿಲ್ಲೆಗೆ ಸೇರಿದವರಾಗಿದ್ದಾರೆ

ಜೈಪುರದಿಂದ ಹೊರಟ ಬಸ್ ಫರೂಕಾಬಾದ್ ತಲುಪುವ ಮಾರ್ಗಮಧ್ನದಲ್ಲಿ ಮಣಿಪುರ ನಗರ ಪ್ರದೇಶದಲ್ಲಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿದೆ ಎಂದು ಮಣಿಪುರ ಜಿಲ್ಲಾ ಮ್ಯಾಜಿಸ್ಲೇಟ್ ಪ್ರದೀಪ್ ಕುಮಾರ್ ತಿವಾರಿ ನಮ್ನ ಬಾತ್ನೀದಾರರಿಗೆ ತಿಳಿಸಿದಾರೆ ಜನರ ಸಬಲೀಕರಣಕ್ಕೆ ಮತ್ತು ದೇಶದಲ್ಲಿ ಅಪಾರ ಉದ್ಯೋಗಾವಕಾಶ ಸೃಷ್ಠಿಯಲ್ಲಿ ಸಣ್ಣ ಅತೀ ಸಣ್ಣ ಮತ್ತು ಮಧ್ಣಮ ಉದ್ಯಮಗಳು ಬಹುದೊಡ್ಡ ಪಾತ್ರ ನಿರ್ವಹಿಸುತ್ತಿವೆ ಎಂದು ಕೇಂದ್ರದ ಇದೇ ಖಾತೆ ಸಚಿವ ಗಿರಿರಾಜ್ ಸಿಂಗ್ ಹೇಳಿದ್ದಾರೆ

ಇವುಗಳಲ್ಲಿ ಹತ್ತು ಕೇಂದ್ರಗಳು ಈ ವರ್ಷ ಕಾರ್ಯಾರಂಭ ಮಾಡಲಿವೆ ಈ ಕೇಂದ್ರಗಳು ಸಣ್ಣ ಉದ್ಲಿಮೆಗಳಿಗೆ ತಂತ್ರಜ್ಞಾನ ನೆರವು ಒದಗಿಸಲಿವೆ

ಏರ್ಸೆಲ್ ಮ್ಯಾಪ್ಲಿಸ್ ಆಕ್ರಮ ಪಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿ ಜಾರಿ ನಿರ್ದೇತನ ಇಂದು ಕಾರ್ತಿ ಚಿದಂಬರಂ ವಿರುದ್ದ ದೆಹಲಿ ನ್ನಾಯಾಲಯದಲ್ಲಿ ಆರೋಪ ಪಟ್ಟಿ ದಾಖಲಿಸಿದೆ

ಆರೋಪ ಪಟ್ಟಿಯ ಅನೇಕ ಕಡೆ ಜಾರಿ ನಿರ್ದೇತನಾಲಯ ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಹೆಸರು ಪ್ರಸ್ತಾಪಿಸಿದ್ದರೂ ಚಿದಂಬರಂ ಆರೋಪಿ ಎಂದು ಎಲ್ಲಿಯೂ ದಾಖಲಿಸಿಲ್ಲ ಪ್ರಕರಣಕ್ಕೆ ಸಂಬಂಧಿಸಿ ಪೂರಕ ಆರೋಪ ಪಟ್ಟಯನ್ನು ಸಲ್ಲಿಸುವುದಾಗಿ ಜಾರಿ ನಿರ್ದೇಶನಾಲಯ ನ್ಯಾಯಾಲಯಕ್ಕೆ ತಿಳಿಸಿದರು

ಮುಂದಿನ ವರ್ಷದ ಸಾರ್ವತ್ರಿಕ ಚುನಾವಣೆ ವೇಳೆಗೂ ಮುನ್ನ ಈ ಗುರಿಯನ್ನು ತಲುಪಲು ತಮ್ನ ಸಚವಾಲಯ ಹೆಚ್ಚು ಜವಾಬ್ಗಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಹೇಳಿದ್ಗಾರೆ ಮಥುರಾದಲ್ಲಿಂದು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆಯ ಚರಂಡಿ ಶುದ್ದೀಕರಣ ಸ್ಥಾವರ ಅಭಿವೃದ್ದಿ ಕುರಿತ ಒಪ್ಪಂದಕ್ಕೆ ಸಹಿ ಹಾಕುವ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪು ನೀಡುವವರೆಗೆ ಕಾನೂನಿನಂತೆ ಪರಿಶಿಷ್ಷ ಜಾತಿ ಮತ್ತು ಪಂಗಡದವರಿಗೆ ಮೀಸಲಾತಿ ಬಡ್ತಿ ಇರಲಿದೆ ಎಂದು ಕೇಂದ್ರ ಸಚಿವ ರಾಮ್ ವಿಲಾಸ್ ಪಾಸ್ನಾನ್ ಇಂದು ತಿಳಿಸಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡಕ್ಕೂ ಇದು ಅನ್ವಯಿಸುವುದರಿಂದ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲ ಎಂದು ಅವರು ಹೇಳಿದ್ದಾರೆ ಈ ವಿಷಯವಾಗಿ ಪಾಸ್ನಾನ್ ಅವರು ಕೇಂದ್ರ ಗ್ಲಹ ಸಚಿವ ರಾಜನಾಥ್ ಸಿಂಗ್ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಸಾಮಾಜಿಕ ನ್ನಾಯ ಸಚಿವ ತಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಸಂಪುಟ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿ ಸರ್ಕಾರ ಸುಗ್ರಿವಾಜ್ಜೆಯೊಂದಿಗೆ ಸಿದ್ದವಾಗಿದ್ದು ಅಗತ್ಯವಿದ್ದಾಗ ವಿಳಂಬ ಮಾಡದೇ ಅದನ್ನು ಅಂಗೀಕರಿಸುವುದಾಗಿ ಹೇಳಿದ್ದಾರೆ

ಏಜೆಪಿ ಅಭ್ಯರ್ಥಿ ಬಿ

ನಾಳನ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ರಷ್ಯಾ ಸೌದಿ ಅರೇಬಿಯ ಮುಖಾಮುಖಿಯಾಗಲಿದೆ ಈ ಎರಡೂ ತಂಡಗಳು ಗ್ರೂಪ್ ಎ ನಲ್ಲಿವೆ